ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಲದ ಸಭೆ ಕರೊನಾ ವೈರಸ್ ನಿಯಂತ್ರಣ ತುರ್ತು ಕ್ರಮಗಳ ಕುರಿತು ಚರ್ಚೆ ದೇಶದ ಅಭಿವೃದ್ದಿ ಹಾಗೂ ಜನತೆಯ ಕ್ಷೇಮಾಭ್ಯದಯಕ್ಕೆ ಸರ್ಕಾರ ಮತ್ತು ಪ್ರತಿಪಕ್ಷಗಳು ಜೊತೆಗೂಡಿ ಕೆಲಸ ಮಾಡುವುದನ್ನು ಖಾತ್ರಿಪಡಿಸಬೇಕು ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಒತ್ತಿ ಹೇಳಿದ್ದಾರೆ

ಮಹಾತ್ತ ಗಾಂಧೀಜಿ ಅವರ ಅಹಿಂಸಾ ಸಂದೇಶ ಉಲ್ಲೇಖಿಸಿದ ಅವರು ಮಾನವತೆಗೆ ನೀಡಿರುವ ಅಹಿಂಸೆಯ ಉಡುಗೊರೆಯನ್ನು ದೇಶದ ಯುವ ಜನತೆ ಎಂದಿಗೂ ಮರೆಯಬಾರದು ಎಂದರು

ಸತ್ತ ಮತ್ತು ಅಹಿಂಸೆಯ ಸಂದೇಶ ಇಂದಿನ ಅಗತ್ಲವಾಗಿದೆ ಎಂದರು

ದೇಶದ ಆಂತರಿಕ ಭದ್ರತಾ ವ್ಯವಸ್ಥೆ ಬಲಪಡಿಸಲು ಸರ್ಕಾರ ಸರಣಿ ಸಂಘಟಿತ ಕ್ರಮಗಳನ್ನು ತೆಗೆದುಕೊಂಡಿದೆ ಆರೋಗ್ಯ ಮತ್ತು ಶಿಕ್ಷಣ ರಂಗದ ಅಭಿವೃದ್ದಿಯೆ ಉತ್ತಮ ಆಡಳಿತದ ಭದ್ರ ಬುನಾದಿ

ಸರ್ಕಾರ ಆರೋಗ್ಡ ರಂಗದ ಸುಧಾರಣೆಗೆ ಆದ್ದತೆಯ ಗಮನ ನೀಡಬೇಕಿದೆ

ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಜನಾರೋಗ್ಗ ಯೋಜನೆ ಮತ್ತು ಆಯುಷ್ನಾನ್ ಭಾರತ್ ಕಾರ್ಯಕ್ರಮದ ಮೂಲಕ ಬಡವರ ಆರೋಗ್ಯ ರಕ್ಷಣೆಗೆ ಮುಂದಾಗಿದೆ ದೇಶದ ಪ್ರತಿ ಮಗು ಮತ್ತು ಯುವಕ ಶಿಕ್ಷಣ ಪಡೆಯಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಈ ನಿಟ್ಟನಲ್ಲಿ ನಿರಂತರ ಸುಧಾರಣೆಗಳ ಮೂಲಕ ತಿಕ್ಷಣ ಕ್ಷೇತ್ರವನ್ನು ಬಲಿಷ್ಠಗೊಳಿಸಿ ಜಾಗತಿಕ ಮಟ್ಟಕ್ಕೆ ಸ್ಪರ್ಧೆ ನೀಡುವಂತಾಗಬೇಕು ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಆದ್ಯತೆಯ ಗಮನ ನೀಡುವುದು ತುರ್ತು ಅಗತ್ಯ ಸ್ವಚ್ಛ ಭಾರತ್ ಅಭಿಯಾನ ಮತ್ತು ಜಲಜೀವನ್ ಮಿಷನ್ ಜನಪ್ರಿಯ ಆಂದೋಲನಗಳಾಗಲಿವೆ ಎಂದು ರಾಷ್ಟಪತಿ ತಿಳಿಸಿದರು ಒಂದು ದೇಶ ಒಂದು ತೆರಿಗೆ ಮತ್ತು ಒಂದು ಮಾರುಕಟ್ಟೆ ಕಲ್ಪನೆಯೂ ಜಿಎಸ್ಟ ಜಾರಿಯಿಂದ ಅನಾವರಣಗೊಂಡಿದೆ ದೇತದ ಎಲ್ಲಾ ಭಾಗಗಳ ಸಮಗ್ರ ಅಭಿವೃದ್ದಿಗೆ ಸ್ವಿರ ಪ್ರಯತ್ನಗಳನ್ನು ಮಾಡುತ್ತಾ ಬರಲಾಗಿದೆ ಇಸ್ತೋ ಸಾಧನೆಯಿಂದ ದೇಶಕ್ಕೆ ಹೆಮ್ನೆ ಮೂಡಿದೆ ಸಶಸ್ತ ಪಡೆಗಳ ತ್ನಾಗ ಬಲಿದಾನ ಮತ್ತು ಶೌರ್ಯ ದೇಶದ ಏಕತೆಗೆ ಕಿರೀಟಪ್ರಾಯದಂತಿದೆ ಕ್ರೀಡಾರಂಗದಲ್ಲಿ ಭಾರತ ಸಾಧನೆಯ ಹಾದಿಯಲ್ಲಿ ನಡೆಯುತ್ತಿದೆ

ನಮ್ನ ಹೊಸ ಪೀಳಿಗೆ ದೇಶದ ಉದಾತ್ತ ಮೌಲ್ಲಗಳನ್ನು ಉಳಿಸಿ ಬೆಳೆಸಲು ಬದ್ಧವಾಗಲಿದೆ ಎಂಬ ಆತ್ಸವಿಶ್ವಾಸ ನಮ್ನದಾಗಿದೆ ನಮ್ನ ಹೊಸ ಪೀಳಿಗೆ ಪ್ರಜಾಸತ್ತೆಯ ಮೌಲ್ಲ ನ್ನಾಯ ಸ್ನಾತಂತ್ರ್ನ ಸಮಾನತೆ ಮತ್ತು ಭಾತೃತ್ವ ಕಾಪಾಡಲಿದೆ

ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂದೇಡ್ಕರ್ ಅವರ ಸಂದೇಶವು ನಮ್ಮ ಹೊಸ ವೈಭವದ ಹಾದಿಯಲ್ಲಿ ಮುನ್ನಡೆಯಬೇಕು ಎಂಬ ಕಿವಿಮಾತಿನೊಂದಿಗೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಭಾಷಣ ಮುಕ್ತಾಯಗೊಳಿಸಿದರು

ಅದರಲ್ಲಿ ಐವರಿಗೆ ಮರಣೋತ್ತರ ಪ್ರಶಸ್ತಿ ನೀಡಲಾಗಿದೆ ಮಾನವ ಜೀವನವನ್ನು ಉಳಿಸುವ ಮಾನವೀಯ ಸ್ವಭಾವವನ್ನು ಗುರುತಿಸಿ ಈ ಅರ್ಹತಾ ಪ್ರಶಸ್ತಿಗಳನ್ನು ನೀಡಲಾಗುತ್ಲದೆ

ಇವುಗಳಲ್ಲಿ ಇಬ್ಲರ ವಿಶಿಷ್ಟ ಸೇವೆ ಗುರುತಿಸಿ ಸಿಬ್ಲಂದಿಗೆ ರಾಷ್ಟಪತಿಗಳ ಹೋಂಗಾರ್ಡ್ ಮತ್ತು ಸಿವಿಲ್ ಡಿಫೆನ್ಸ್ ಪದಕ ಪ್ರಕಟಿಸಲಾಗಿದೆ

ವಿದ್ಯುತ್ ಮತ್ತು ಎಥೆನಾಲ್ ಚಾಲಿತ ವಾಹನಗಳು ಅಲ್ಲವೆಚ್ಚದ್ದಾಗಿದ್ದು ದೇಶದಲ್ಲೆ ಉತ್ಪಾದಿಸಲಾಗುತ್ತಿದೆ ಈ ವಾಹನಗಳನ್ನು ರಫ್ತು ಮಾಡಲು ಹೆಚ್ಚಿನ ಅವಕಾಶಗಳದ್ದು ಇದರಿಂದ ದೇಶಕ್ಕೆ ವಿದೇಶ ವಿನಿಮಯ ಹೆಚ್ಚಾಗಲಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ತರಿ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಖಾಸಗಿ ಸಂಸ್ವೆಯೊಂದರ ವಿದ್ಯುಚ್ದಾಲಿತ ದ್ವಿಚಕ್ರ ವಾಹನ ಬಿಡುಗಡೆ ಮಾಡಿ ಅವರು ಮಾತನಾಡಿದರು

ಈ ನಿಟ್ಟನಲ್ಲಿ ಎಥೆನಾಲ್ ಮತ್ತು ವಿದ್ಯುತ್ ವಾಹನಗಳ ಬಳಕೆಗೆ ಉತ್ತೇಜನ ನೀಡಲಾಗುವುದು ಎಂದು ಅವರು ತಿಳಿಸಿದರು ಎಥೆನಾಲ್ ಮತ್ತು ಮೀಥೇನ್ ಉತ್ಪಾದನೆಗೆ ದೇಶದ ರೈತರು ಮತ್ತು ಬುಡಕಟ್ಟು ಜನಾಂಗಗಳನ್ನು ತೊಡಗಿಸಿಕೊಂಡು ಅವರ ಆರ್ಥಿಕ ಅಭಿವ್ದದ್ದಿಗೆ ಒತ್ತು ನೀಡಲಾಗುವುದು ಎಂದು ಗಡ್ತರಿ ತಿಳಿಸಿದರು

ಮುಖ್ಯಮಂತ್ರಿ ಬಿ ಎಸ್

ಸಂಭ್ರಮ ಸಡಗರದಿಂದ ಗಣರಾಜ್ಲೋತ್ಸವ ಆಚರಿಸಲು ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ

ಈ ವರ್ಷ ಬ್ರೆಜಿಲ್ ಅಧ್ಯಕ್ಷ್ ಜೈರ್ ದೊಲ್ಲೊನೊರಾ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಕೇಂದ್ರಾಡಳಿತ ಪ್ರದೇಶವಾಗಿ ಜಮ್ನು ಕಾಶ್ನೀರ ಮೊದಲ ಬಾರಿಗೆ ಪಥಸಂಚಲನದಲ್ಲಿ ಪಾಲ್ಗೊಳ್ಳಲಿವೆ ಸ್ಲಾರ್ಟಪ್ ಇಂಡಿಯಾ ಜಲಜೀವನ್ ಮಿಷನ್ ಮತ್ತು ಹಣಕಾಸು ಸೇರ್ಪಡೆ ಸೇರಿದಂತೆ ನಾನಾ ಸಂದೇಶ ಸಾರುವ ಆಕರ್ಷಕ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳ ಸ್ತಬ್ದಚಿತ್ರಗಳು ನೋಡುಗರ ಕಣ್ಣನ ಸೆಳೆಯಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ತಮ್ನ ಪ್ರತಿ ತಿಂಗಳ ಮನ್ ಕೀ ಬಾತ್ ಕಾರ್ಯಕ್ರಮದಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿರುವ ಭಾರತೀಯರೊಂದಿಗೆ ತಮ್ನ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ

ಈ ಕುರಿತು ಟ್ವೀಟ್ ಮಾಡಿರುವ ನರೇಂದ್ರ ಮೊದಿ ಅವರು ಈ ಬಾರಿಯ ಮನ್ ಕೀ ಬಾತ್ ಕಾರ್ಯಕ್ರಮ ಗಣರಾಜ್ಗೋತ್ತವ ಆಚರಣೆಯ ದಿನ ನಡೆಯುತ್ತಿರುವುದು ವಿಶೇಷವಾಗಿದೆ ಎಂದು ಹೇಳಿದ್ದಾರೆ ಪ್ರಧಾನಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ದೆಹಲಿಯಲ್ಲಿಂದು ಉನ್ನತ ಮಟ್ಟದ ತುರ್ತು ಸಭೆ ನಡೆದಿದ್ದು ಕರೋನಾ ವೈರಸ್ ನಿಯಂತ್ರಣ ಮತ್ತು ತುರ್ತುಕ್ರಮಗಳ ಕುರಿತು ಚರ್ಚೆ ನಡೆಯಿತು ಈ ಮಧ್ಯೆ

ಮುಂಬೈ ದೆಹಲಿ ಮತ್ತು ಕೋಲ್ತತಾ ನಗರಗಳಿಗೆ ಭೇಟಿ ನೀಡುತ್ತಿದ್ದಾರೆ ಪ್ರತಿ ತಂಡದಲ್ಲಿ ಸಾರ್ವಜನಿಕ ಆರೋಗ್ಯ ತಜ್ಜ ರೋಗ ಪತ್ತೆ ತಜ್ಜ ಮತ್ತು ಸೂಕ್ಷ್ಮ ಜೀವಶಾಸ್ತಜ್ಜರು ಇರುತ್ತಾರೆ